ಭಯೋತ್ವಾದನೆ ಮಾನವತೆಗಿರುವ ಅತಿದೊಡ್ಡ ಬೆದರಿಕೆ ರಾಷ್ಟಪತಿ ರಾಮ್ನಾಥ್ ಕೋವಿಂದ

ಎರಡೂ ದೇಶಗಳ ನದುವಿನ ಉನ್ನತ ಮಟ್ಟದ ಭೇಟಿಗಳಿಂದಾಗಿ ಕಳೆದ ಕೆಲವು ವರ್ಷಗಳಿಂದೀಚೆಗೆ ಉಭಯ ದೇಶಗಳ ನಡುವಿನ ಸಂಬಂಧಗಳು ವಿಶೇಷ ಕಾರ್ಯತಂತ್ರ ಮಟ್ಟ ತಲುಪಿವೆ ಪ್ರಧಾನಿ ಅವರ ಭೇಟಿ ಈ ವಿನಿಯಮ ಕಾರ್ಯಕ್ರಮಗಳಿಗೆ ಇನ್ನಷ್ಟು ವೇಗ ನೀಡಲಿದೆ

ಇದು ಹೆಚ್ಚಿನ ಕೊರಿಯಾ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಲು ಪ್ರೋತ್ಪಾಹ ನೀಡಿದ್ಲು ದ್ಲಿಪಕ್ಷೀಯ ವ್ಯಾಪಾರ ಉತ್ತೇಜಿಸಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಮಾಹೆ ನಗರದ ಮೇಯರ್ ಅವರನ್ನು ಭೇಟಿ ಮಾಡಲಿದ್ದಾರೆ ಆ ನಗರ ಅತ್ಯಂತ ಪುರಾತನವಾಗಿದ್ಲು ಅದು ಭಾರತದ ಅಯೋಧ್ಯೆಯೊಂದಿಗೆ ಪ್ರಾಚೀನ ನಂಟು ಹೊಂದಿದೆ ಎಂದು ನಂಬಲಾಗಿದೆ

ಅಂತಾರಾಷ್ಟೀಯ ಸೌರ ಮೈತ್ರಿ ಉಪಕ್ರಮದಿಂದಾಗಿ ಹಸಿರು ಜಾಗತಿಕ ಆರ್ಥಿಕತೆಯತ್ತ ಭಾರತ ಸಾಗುತ್ತಿದೆ ಎಂದರು

ಪ್ರಧಾನಿ ಅವರು ದಕ್ಷಿಣ ಕೊರಿಯಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಅವರೊಂದಿಗೆ ನಾಳೆ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ

ನವದೆಹಲಿಯಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ಬಿದುಗಡೆ ಮಾಡಿರುವ ಜಂಟಿ ಹೇಳಿಕೆಯಲ್ಲಿ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸಹಕಾರ ವ್ವದ್ಲಿ ಸಂಶೋಧನೆ ಮತ್ತು ಅಭಿವೃದ್ಲಿಗೆ ಉಭಯ ದೇಶಗಳು ಸಮ್ಮತಿಸಿವೆ

ಯುವರಾಜ ಮೊಹಮದ್ ಅವರು ಹೆಚ್ಚುತ್ತಿರುವ ಭಾರತದ ಕಚ್ಚಾತ್ಯೆಲ ಬೇಡಿಕೆಯನ್ನು ಈಡೇರಿಸುವ ಬದ್ದತೆಯನ್ನು ಪುನರ್ ಪ್ರತಿಪಾದಿಸಿದ್ದಲ್ಲದೆ ಪೆಟ್ರೋಲಿಯಂ ಉತ್ಸನ್ನಗಳ ಕೊರತೆಯಿಂದ ಇತರೆ ಮೂಲಗಳ ಮೇಲೆ ಅಡಚಣೆಯಾಗಬಹುದು ಎಂದರು

ರಾಷ್ಟ ಪತಿ ರಾಮ್ನಾಥ್ ಕೋವಿಂದ್ ತಮಿಳುನಾಡು ಮತ್ತು ಆಂಧ್ರಪ್ರದೇಶಕ್ಕೆ ಇಂದು ಮತ್ತು ನಾಳೆ ಭೇಟಿ ನೀಡಲಿದ್ದಾರೆ ಅವರು ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾದಲ್ಲಿ ಮಹಾತ್ಮಾಗಾಂಧಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ

ವೆಂಕಟಾಚಲಂನಲ್ಲಿನ ಅಕ್ಷರಾ ವಿದ್ಯಾಲಯಕ್ಕೂ ಅವರು ಭೇಟಿ ನೀಡಲಿದ್ದಾರೆ ಭಯೋತ್ಪಾದನೆ ಮಾನವತೆಗೆ ಅತಿದೊಡ್ಡ ಬೆದರಿಕೆಯಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಭಾರತ ಸೌದಿ ಅರೇಬಿಯಾ ಮತ್ತು ಜಾಗತಿಕ ಸಮುದಾಯ ಒಗ್ಗೂಡಿ ದುಷ್ಟ ಶಕ್ತಿಗಳನ್ನು ಸೋಲಿಸಿ ಅವುಗಳನ್ನು ನಾಶಪಡಿಸಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ

ಸೌದಿ ಅರೇಬಿಯಾದ ಪ್ರಗತಿ ಮತ್ತು ಬೆಳವಣಿಗೆಗೆ ಭಾರತ ಅತ್ಯಂತ ಬಲಿಷ್ಠ ಮತ್ತು ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ವಾಗಿರಲಿದೆ ಎಂದರು ಇದೇ ಮೊದಲ ಬಾರಿಗೆ ಭಾರತ ಪ್ರವಾಸ ಕೈಗೊಂಡಿರುವ ಸೌದಿ ಅರೇಬಿಯಾದ ಯುವರಾಜ ಮೊಹಮದ್ ಅವರನ್ನು ಸ್ವಾಗತಿಸಿದ ರಾಷ್ಟ್ರಪತಿ ಸೌದಿ ಅರೇಬಿಯಾದೊಂದಿಗಿನ ಸೌಹಾರ್ದ ಮತ್ತು ಸ್ನೇಹ ಸಂಬಂಧಗಳನ್ನು ಭಾರತ ಸದಾ ಸ್ಮರಿಸುತ್ತದೆ ಎಂದರು ಭಾರತಕ್ಕೆ ಶಕ್ತಿಯ ಪ್ರಮುಖ ಮೂಲವಾಗಿ ಸೌದಿ ಅರೇಬಿಯಾ ಮುಂದುವರಿದಿದೆ

ಅಂತಾರಾಷ್ಟೀಯ ಮಾತ್ಪಭಾಷಾ ದಿನದ ಅಂಗವಾಗಿ ನೀಡಿರುವ ಸಂದೇಶದಲ್ಲಿ ಅವರು ಭಾವನೆಗಳ ನೈಜ ಅಭಿವ್ಯಕ್ತಿ ಮಾತ್ವಭಾಷೆಯಿಂದ ಮಾತ್ರ ಸಾಧ್ಯ ಪೀಳಿಗೆಯಿಂದ ಪೀಳಿಗೆಗೆ ಜನರು ತಮ್ಮ ಅನುಭವಗಳನ್ನು ತಿಳಿಸಲು ಸಾಧ್ಯವಾಗಿದ್ದುದು ಮಾತ್ಪಭಾಷೆಯಿಂದ ಮಾತ್ರ

ಅಂತಾರಾಷ್ಟೀಯ ಮಾತ್ಪಭಾಷಾ ದಿನದ ಅಂಗವಾಗಿ ಪಶ್ಚಿಮ ಬಂಗಾಳದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಮಾತೃಭಾಷಾ ಹುತಾತ್ಮರಿಗೆ ಕೋಲ್ಕತ್ತದಲ್ಲಿ ಇಂದು ಮಧ್ಯಾಹ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪುಷ್ವನಮನ ಸಲ್ಲಿಸಲಿದ್ದಾರೆ ಉತ್ತರ ಪ್ರದೇಶದ ಯಮುನಾ ನದಿಯಲ್ಲಿ ಸದ್ಯದಲ್ಲೇ ಜಲ ಸಾರಿಗೆ ಆರಂಭವಾಗಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ

ಅವರು ನಿನ್ನೆ ಮೀರತ್ ಬಾಗಪತ್ ಮತ್ತು ಮೊರ್ದಾಬಾದ್ಗಳಲ್ಲಿ ಹಲವು ಹೆದ್ದಾರಿ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಿದರು ಒಳನಾದು ಸಾರಿಗೆಯಿಂದ ರಫ್ತು ಹೆಚ್ಚಾಗಿದೆ ಮತ್ತು ಸರಕು ಮತ್ತು ಪ್ರಯಾಣಿಕರ ಸಾಗಣೆ ವೆಚ್ಚ ತಗ್ಗಿದೆ ಎಂದರು ಉತ್ತರಪ್ರದೇಶಕ್ಕೆ ಇಂದು ಎರಡನೇ ದಿನದ ಭೇಟಿ ಸಂದರ್ಭದಲ್ಲಿ ಅವರು ಹರಿದ್ವಾರದಲ್ಲಿ ರಾಷ್ಟೀಯ ಹೆದ್ದಾರಿ ಮತ್ತು ನಮಾಮಿ ಗಂಗಾ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಮತ್ತು ಕೆಲವು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ

ರಾಜ್ಯದಲ್ಲಿರುವ ವಿರಳ ಸಂಪನ್ಮೂಲವನ್ನು ಪ್ರತ್ಯೇಕತಾವಾದಿ ನಾಯಕರ ಭದ್ರತೆಗೆ ವೆಚ್ಚ ಮಾಡುವ ಬದಲು ರಾಜ್ಯದ ಅಭಿವ್ವದ್ದಿಗೆ ಬಳಸುವುದು ಸೂಕ್ತ ಎನ್ನುವುದು ತಮ್ಮ ಸಚಿವಾಲಯದ ಅಭಿಪ್ರಾಯವಾಗಿದೆ ಎಂದು ಗೃಹಸಚಿವಾಲಯದ ವಕ್ತಾರರೊಬ್ಬರು ತಿಳಿಸಿದ್ದಾರೆ ಈಗಾಗಲೇ ಕಳೆದ ಭಾನುವಾರ ನಾಲ್ವರು ಪ್ರಮುಖ ಪ್ರತ್ಯೇಕತಾವಾದಿ ನಾಯಕರಿಗೆ ನೀಡಿದ್ದ ಭದ್ರತೆಯನ್ನು ವಾಪಸ್ ಪಡೆಯಲಾಗಿದೆ

ಇದರಿಂದಾಗಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಮತ್ತು ಒಂದು ನೂರಕ್ಕೂ ಅಧಿಕ ಪೊಲೀಸ್ ವಾಹನಗಳು ಈಗ ಮುಕ್ತವಾಗಿದ್ದು ಅವುಗಳು ದ್ವೆನಂದಿನ ಪೊಲೀಸ್ ಕೆಲಸ ಕಾರ್ಯದಲ್ಲಿ ತೊಡಗಲಿವೆ

ರಾಸಾಯನಿಕಗಳನ್ನು ಸಂಗ್ರಹಿಸಿಟ್ಟಿದ್ದ ಕಟ್ಟಡದಲ್ಲಿ ಅನಿಲ ಸಿಲಿಂಡರ್ ಸ್ಪೋಟದಿಂದ ಈ ದುರಂತ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ

ಏರೋ ಇಂಡಿಯಾ ಪ್ರದರ್ಶನಕ್ಕೆ ಇಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಭೇಟಿ ನೀಡಲಿದ್ದು ಡ್ರೋನ್ ಒಲಂಪಿಕ್ಸ್ ಪಂದ್ಯಾವಳಿಯ ಅಂತಿಮ ಹಂತವನ್ನು ವೀಕ್ಷಿಸಲಿದ್ದಾರೆ ಹಾಗೂ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ

ಅಂತಾರಾಷ್ಟೀಯ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಐಎಸ್ಎಸ್ಎಫ್ ವಿಶ್ವಕಪ್ ಪಂದ್ಯಾವಳಿಯನ್ನು ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ನವದೆಹಲಿಯಲ್ಲಿಂದು ಉದ್ಘಾಟಿಸಲಿದ್ದಾರೆ